ಯಡಿಯೂರಪ್ಪ

ಸುಧಾಕರ್

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು

ಬೆಂಗಳೂರಿನಲ್ಲಿ ಎರಡು ಸರ್ಕಾರಿ ಸಂಸ್ಥೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ

ಕೋವಿಡ್ ಚಿಕಿತ್ಸೆ ನೀಡುವ ಖಾಸಗಿ ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗೆ ಕೂಡ ವಿಮಾ ಸೌಲಭ್ಯ ಒದಗಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು

ಸುಧಾಕರ್ ತಿಳಿಸಿದ್ದಾರೆ

ಶ್ರತಿ ವೈದ್ಯಕೀಯ ಕಾಲೇಜುಗಳಿಗೆ ಓರ್ವ ನೋಡೆಲ್ ಅಧಿಕಾರಿ ನೇಮಕ ಮಾಡಲಾಗುವುದು ಕೊರೊನಾ ಚಿಕಿತ್ತೆಗೆ ಖಾಸಗಿ ಆಸ್ತೆಗಳಿಗೆ ನಿಗದಿ ಮಾಡಿದ್ದ ದರವೇ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೂ ಅನ್ವಯ ಆಗಲಿದೆ ಎಂದರು

ಮೆಟ್ರೋ ರ್ನೆಲು ಸಿನೆಮಾ ಪಾಲ್ಗಳು ಈಜುಕೊಳಗಳು ಮನರಂಜನಾ ಉದ್ದಾನಗಳು ಸಿನಿಮಾ ಮಂದಿರಗಳು ಬಾರ್ಗಳು ಸಭಾಂಗಣ ಸಭಾ ಮಂಟಪಗಳು ಹೆಚ್ಚು ಜನ ಸೇರುವ ಸಮಾರಂಭಗನ್ನು ಹೊರತುಪಡಿಸಿ ಕಂಟೈನ್ಮೇಂಟ್ ವಲಯಗಳ ಹೊರಗೆ ಇತರೆ ಚಟುವಟಿಕೆಗಳನ್ನು ನಡೆಸಲು ಅನುಮತಿ ನೀಡಲಾಗಿದೆ ಎಂದು ಕೇಂದ್ರ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ

ಮೃತ ವ್ಲಕ್ಷಿ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲ್ಲೂಕಿನ ಕಂಚಿನಕೆರೆ ಗ್ರಾಮದ ನಿವಾಸಿಯಾಗಿದ್ದು ಮೂರು ದಿನಗಳ ಹಿಂದೆ ಗ್ರಾಮಕ್ಷೆ ಬಂದಿದ್ದರು ಆರೋಗ್ಯ ಅಧಿಕಾರಿಗಳು ಅವರು ಭೇಟಿ ನೀಡಿರುವ ಸ್ಥಳಗಳ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಈ ಮಧ್ಯೆ ಕೊರೋನಾ ಸೋಂಕಿತ ಬಾಲಕಿ ಚಿಕಿತ್ಸೆ ಪಡೆದಿದ್ದ ಹಿನ್ನೆಲೆಯಲ್ಲಿ ಮ್ನೆಸೂರು ಜಿಲ್ಲೆ ಹೆಚ್

ಬೆಂಗಳೂರು ಬಿಟ್ಟರೆ ಬಳ್ಮಾರಿಯಲ್ಲಿ ಹೆಚ್ಚು ಸಾವು ಪ್ರಕರಣ ದಾಖಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಸ್

ನಕುಲ್ ತಿಳಿಸಿದ್ದಾರೆ ಕೋವಿಡ್ನಿಂದ ಮೃತಪಟ್ಟವರ ಪಾರ್ಥಿವ ಶರೀರಗಳನ್ನು ಸಾಮೂಹಿಕ ಅಂತ್ಯಸಂಸ್ಕಾರದ ವಿಡಿಯೋ ವೈರಲ್ ಬಗ್ಗೆ ತನಿಖೆ ನಡೆಸಲು ಮಾಡಲು ಹೆಚ್ಚುವರಿ ಜೆಲ್ಲಾಧಿಕಾರಿ ಪಿ

ಪ್ರಧಾನಮಂತ್ರಿಯವರ ಕಾರ್ಯಾಲಯ ಈ ಕುರಿತು ಟ್ವೀಟ್ ಮಾಡಿದ್ದು

ಆರ್ಥಿಕತೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ವಲಸೆ ಕಾರ್ಮಿಕರನ್ನೊಳಗೊಂಡಂತೆ ಶ್ರಮಿಕರು ರೈತರ ಶ್ರೇಯೋಭಿವೃದ್ದಿಗಾಗಿ ಹಲವು ಕಾರ್ಯಕ್ರಮಗಳನ್ನು ಈಗಾಗಲೇ ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸುತ್ತಿದೆ

ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ